ಬಿಜೆಪಿ ನೇತೃತ್ವದ ಎನ್ಡಿಎ ಅಸ್ಲೋಂ ಗಣ ಪರಿಷತ್ ಎಜಿಪಿ ಮತ್ತು ಯುನೈಟೆಡ್ ಪೀಪಲ್ಸ್ ಲಿಬರಲ್ ಫ್ರೆಂಟ್ ಯುಪಿಪಿಎಲ್ ಹಾಗೂ ಮಹಾಜೂಟ್ ಅಥವಾ ಕಾಂಗ್ರೆಸ್ ನೇತೃತ್ವದ ಮಹಾ ಮೈತ್ರಿಕೂಟ ಸ್ಪರ್ಧೆಯಲ್ಲಿವೆ ಅದರಲ್ಲಿ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕೆಟಿಕ್ ಫ್ರಂಟ್ ಎಐಯುಡಿಎಫ್ ಬೋಡೋಲ್ಟಾಂಡ್ ಪೀಪಲ್ಸ್ ಫ್ರಂಟ್ ಮತ್ತು ಎಡಪಕ್ಷಗಳು ಇದ್ಲು ಅಸ್ಲೋಂ ಜಾತಿಯ ಪಾರ್ಟಿ ಮತ್ತು ರೈಜೋರ್ ದಳ ಕೂಡ ಸ್ಪರ್ಧೆಯಲ್ಲಿವೆ

ಮೊದಲ ಪಂತದ ಚುನಾವಣೆಯ ಸ್ಪರ್ಧೆಯಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಮಜುಲಿಯಿಂದ ರಾಜ್ಯ ಕಾಂಗ್ರೆಸ್ ಅಧ್ವಕ್ಷ ರಿಮನ್ ಬೋರಾ ಗೋಪಾಮರ್ ನಿಂದ ಅಸ್ಲೋಂ ಗಣ ಪರಿಷತ್ನ ಅಧ್ಯಕ್ಷ ಅತುಲ್ ಬೋರಾ ಬೋಕಾ ಖಟ್ ನಿಂದ ರೈಜೋರ್ ದಳದ ಅಧ್ಯಕ್ಷ ಆಖಿಲ್ ಗೊಗೊಯ್ ಶಿವಸಾಗರ್ ದಿಂದ ಮತ್ತು ಅಸ್ಲೋಂ ಜಾತಿಯ ಪರಿಷದ್ ನ ಅಧ್ಯಕ್ಷ ಲುರಿನ್ ಜ್ಕೋತಿ ಗೊಗೊಯ್ ದುಲಿಯಾಜನ್ ಮತ್ತು ನಪಕತಿಯಾದಿಂದ ಕಣದಲ್ಲಿದ್ದಾರೆ

ಕಾಂಗ್ರೆಸ್ ಎಡಪಕ್ಷಗಳು ಮತ್ತು ಇತರೆ ಮೈತ್ರಿ ಪಕ್ಷಗಳು ಇಂಡಿಯನ್ ಸೆಕ್ಕುಲರ್ ಪ್ರಂಟ್ ಜೊತೆ ಸೇರಿ ಸಂಯುಕ್ತ ಮೋರ್ಚಾ ಪೆಸರಿನಲ್ಲಿ ಒಟ್ಟಾಗಿ ಸ್ಪರ್ಧಗಿಳಿದಿವೆ ಚುನಾವಣಾ ಆಯೋಗ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಪತೆಯನ್ನು ಮೂಡಿಸಲು ಪ್ರತಿಯೊಂದು ಮತಗಟ್ಟೆಗಳಲ್ಲೂ ವಿದ್ಯುನ್ಮಾನ ಮತ ಯಂತ್ರಗಳ ಜೊತೆಗೆ ವಿವಿಪ್ಯಾಟ್ಗಳನ್ನು ಬಳಕೆ ಮಾಡಲು ನಿರ್ಧರಿಸಿದೆ ಇದರಿಂದಾಗಿ ಮತದಾರರು ಆತಆಕೆ ಮತದಾನ ಮಾಡಿರುವುದು ಖಾತ್ರಿಪಡಿಸಿಕೊಳ್ಳಬಹುದು ಸುಗಮ ರೀತಿಯಲ್ಲಿ ಮತದಾನ ನಡೆಸಲು ಅಗತ್ಯ ಸಂಖ್ಯೆಯ ಇವಿಎಂ ಮತ್ತು ವಿವಿಪ್ಕಾಟ್ ಗಳ ಲಭ್ಯತೆಯನ್ನು ಬಾತ್ರಿಪಡಿಸಲಾಗಿದೆ

ಪ್ರತಿಯೊಂದು ಮತಗಟ್ಟೆಗಳಲ್ಲೂ ಕುಡಿಯುವ ನೀರು ಕಾಯುವ ಸ್ಥಳ ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಿಶೇಷಚೇತನ ವ್ಯಕ್ತಿಗಳಿಗೂ ಸಪ ಅಗತ್ಯ ಸೌಕರ್ಯ ಕಲ್ಪಿಸಲಾಗಿದೆ ಪ್ರತಿಯೊಂದು ಮತಗಟ್ಟೆಗಳಲ್ಲೂ ಆಶಾ ಕಾರ್ಯಕರ್ತೆಯರು ಅಥವಾ ಅರೆವೈದ್ಯಕೀಯ ಸಿಬ್ಬಂದಿ ಮತದಾರರನ್ನು ಥರ್ಮಲ್ ಸ್ತೀನಿಂಗ್ಗೆ ಒಳಪಡಿಸಲಿದ್ದಾರೆ

ಈ ಅವಧಿಯಲ್ಲಿ ಕೇರಳ ಅಸ್ಲಾಂ ತಮಿಳುನಾಡು ಪಶ್ಚಿಮ ಬಂಗಾಳ ಮತ್ತು ಮದುಚೇರಿ ಪಾಗೂ ಉಪಚುನಾವಣೆ ನಡೆಯುತ್ತಿರುವ ಇತರ ರಾಜ್ಯಗಳಲ್ಲಿ ಯಾವುದೇ ರೀತಿಯ ಚುನಾವಣಾ ಸಮೀಕ್ಷೆಗಳ ವರದಿಗಳನ್ನು ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳು ಪ್ರಕಟಿಸುವಂತಿಲ್ಲ ಎಂದು ಆದೇತಿಸಿದೆ ಚುನಾವಣೆ ನಡೆಯುತ್ತಿರುವ ರಾಜ್ಯಗಳಲ್ಲಿ ಮತದಾನ ಮುಕ್ತಾಯ ವಾಗುವವರೆಗೆ ಸಮೀಕ್ಷೆಗಳನ್ನು ಪ್ರಕಟಿಸುವಂತಿಲ್ಲ

ಮಾತುಕತೆಯ ವೇಳೆ ಭಾರತ ಮತ್ತು ಬಾಂಗ್ಲಾ ಪಲವು ಒಪ್ಪಂದಗಳಿಗೆ ಸಹಿ ಹಾಕಲಿವೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ನಿಯೋಗಮಟ್ಟದ ಮಾತುಕತೆಗಳು ನಡೆಯಲಿವೆ ಉಭಯ ನಾಯಕರು ವರ್ಚುಯಲ್ ರೂಪದಲ್ಲಿ ಪಲವು ಅಭಿವ್ದದ್ದಿ ಯೋಜನೆಗಳಿಗೆ ಜಾಲನೆ ನೀಡಲಿದ್ದಾರೆ ಪ್ರಧಾನಮಂತ್ರಿಯವರು ಇಂದು ಬೆಳಗ್ಗೆ ಸತ್ತಿರಾದಲ್ಲಿರುವ ಜೇಷೋರೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ಮೂಜೆ ಸಲ್ಲಿಸುವರು ನಂತರ ಅವರು ತುಂಗಿಪಾರಾದದಲ್ಲಿರುವ ಬಂಗಬಂಧು ಸಂಕೀರ್ಣಕ್ಕೆ ಭೇಟಿ ನೀಡುವರು ಮತ್ತು ಬಾಂಗ್ಲಾದೇಶದ ರಾಷ್ಷಪಿತ ಶೇಖ್ ಮುಜುಬುರ್ ರೆಹಮಾನ್ ಅವರಿಗೆ ಗೌರವ ನಮನ ಸಲ್ಲಿಸುವರು ನಂತರ ಪ್ರಧಾನಿಯವರು ಒರಾಖಂಡಿಯಲ್ಲಿ ಸಮುದಾಯ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಂತರ ಪ್ರಧಾನಮಂತ್ರಿಯವರು ದೆಹಲಿಗೆ ಆಗಮಿಸುವ ಮುನ್ನ ಬಾಂಗ್ಲಾ ಅಧ್ಯಕ್ಷ ಅಬ್ದುಲ್ ಹಮೀದ್ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸುವರು

ಮಾಸ್ಕ್ ಧರಿಸುವುದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಕೋವಿಡ್ ಸಂಬಂಧಿ ನಡವಳಿಕೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಸೂಚಿಸಲಾಗಿದೆ ಹೋಲಿ ಶಾಬ್ ಇ ಬಾರರತ್ ಮತ್ತು ಈಸ್ಸರ್ ಪಬ್ಲಗಳ ಒನ್ನೆಲೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಅಜೇಯ್ ಬಲ್ಲಾ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ

ಅಲ್ಲದೆ ರಾಜ್ಯಗಳು ಈ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸಲು ಅಭಿಯಾನ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಜೊತೆಗೆ ಕೋವಿಡ್ ಸೋಂಕು ಪರಡುವುದನ್ನು ನಿಯಂತ್ರಿಸಲು ಜನದಟ್ಟಣೆ ತಡೆಗೆ ಸ್ವಳೀಯವಾಗಿ ಅಗತ್ತ ನಿರ್ಬಂಧಗಳನ್ನು ವಿಧಿಸುವಂತೆ ರಾಜ್ಯಗಳಿಗೆ ಸೂಚಿಸಲಾಗಿದೆ

ಮೂರನೇ ಹಾಗೂ ಅಂತಿಮ ಏಕದಿನ ಪಂದ್ನ ನಾಳೆ ನಡೆಯಲಿದೆ